ಅವರು ಆತ್ಮನಿರ್ಭರ ಭಾರತ ಹಾಗೂ ಸೌರ ಮತ್ತು ಎಂಎಸ್ಎಂಇ ವಲಯದಲ್ಲಿ ಅವಕಾಶಗಳು ಕುರಿತ ವೆಬಿನಾರ್ ಉದ್ದೇಶಿಸಿ ಮಾತನಾದಿ ಸರ್ಕಾರ ನವೀಕರಿಸಬಹುದಾದ ಇಂಧನ ಮೂಲಗಳ ಉತ್ತೇಜನಕ್ಕೆ ಬದ್ದವಾಗಿದೆ ಎಂಎಸ್ಎಂಇಗಳು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವುಗಳಲ್ಲಿ ಬಂಡವಾಳ ಹೂಡಿಕೆ ಆಕರ್ಷಿಸಲಾಗುತ್ತಿದೆ ಭಾರತದ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ ಹಳೆಯ ವಾಹನಗಳ ರದ್ದತಿ ನೀತಿ ಇದರಲ್ಲಿ ಹೂಡಿಕೆಗೆ ಭಾರಿ ಅವಕಾಶಗಳಿವೆ ಎಂದು ಅವರು ಹೇಳಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಹಲವು ಹೋರಾಟಗಾರರ ತ್ಯಾಗದ ಫಲವಾಗಿ ದೇಶಕ್ಕೆ ಸ್ಲಾತಂತ್ರ್ ದೊರಕಿದೆ ಜನರ ನಡುವೆ ಪರಸ್ಲರ ಸಂಬಂಧ ಬೆಸೆದು ಅವರಲ್ಲಿ ಸ್ಲಾತಂತ್ರ್ ದ ಕುರಿತು ಅರಿವು ಮೂಡಿಸುವುದು ಅಮೃತ ಮಹೋತ್ಸವ ಆಚರಣೆಯ ಪ್ರಮುಖ ಉದ್ದೇಶವಾಗಿದೆ ಎಂದರು ಸ್ನಾತಂತ್ರದ ಮೌಲ್ಯಗಳನ್ನು ಯುವಜನತೆಗೆ ಅರ್ಥ್ಯೆಸುವಲ್ಲಿ ಇಂತಹ ಛಾಯಾಚಿತ್ರ ಪ್ರದರ್ಶನಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಜನರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ಅಮ್ಖತ ಮಹೋತ್ವವ ಕಾರ್ಯಕ್ರಮ ನಮ್ಖ ಒಗ್ಗಟ್ಟಿನ ಸಂಕೇತವಾಗಿದೆ ಎಂದು ಸಚಿವರು ತಿಳಿಸಿದರು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಜನಸಂಪರ್ಕ ಕಾರ್ಯಾಲಯದ ಪ್ರಧಾನ ಮಹಾನಿರ್ದೇಶಕ ಸತ್ಯೇಂದ್ರ ಪ್ರಕಾಶ್ ಪ್ರೆಸ್ ಇನ್ಸಾರ್ಮೇಶನ್ ಬ್ಯೂರೋದ ಪ್ರಧಾನ ಮಹಾನಿರ್ದೇಶಕ ಜೈದೀಪ್ ಭಟ್ನಾಗರ್ ಸೇರಿದಂತೆ ಹಲವು ಗಣ್ಯರು ವರ್ಚುವಲ್ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವತಿಯಿಂದ ನವದೆಹಲಿ ಸೇರಿದಂತೆ ಬೆಂಗಳೂರು ಪುಣೆ ಪಟ್ನಾ ಜಮ್ಮು ಹಾಗೂ ಇಂಫಾಲ್ ಗಳಲ್ಲಿ ಸ್ವಾತಂತ್ರ್ತದ ಅಮೃತ ಮಹೋತ್ಸವ ಛಾಯಾಚಿತ್ರ ಪ್ರದರ್ಶನಗಳನ್ನು ಆಯೋಜಿಸಲಾಗಿದೆ

ವಿಭಿನ್ನ ಭಾಷೆ ಆಹಾರ ಪದ್ಗತಿ ಉಡುಗೆ ತೊಡುಗೆಗಳೊಂದಿಗೆ ವಿವಿಧ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರೂ ಸಾಂಸ್ಕೃತಿಕ ಸಾಮರಸ್ಯದ ಒಂದೇ ತತ್ವವನ್ನು ಈ ಆಂದೋಲನದಲ್ಲಿ ಪ್ರತಿಬಿಂಬಿಸಲಾಗುವುದು ವಿವಿಧ ಭಾಷೆ ಆಹಾರ ಪದ್ದತಿ ಹಾಗೆಯೇ ಇತರರ ಸಂಸ್ಕೃತಿ ಸಂಗೀತ ನೃತ್ಯ ಮತ್ತು ಪದ್ದತಿಗಳ ವಿನಿಮಯ ಮಾಡಿಕೊಳ್ಳುವುದು ಏಕ್ಭಾರತ್ ಶ್ರೇಷ್ಠ ಭಾರತ್ನ ಮಂತ್ರವಾಗಿದೆ ಈ ಆಂದೋಲನದ ಪ್ರಕಾರ ಪ್ರತಿಯೊಂದು ರಾಜ್ಯ ಮತ್ತೊಂದು ರಾಜ್ಯದ ಜೊತೆಗೂದಿ ಸಾಂಸ್ಟ್ಗತಿಕ ವಿನಿಮಯವನ್ನು ಉತ್ತೇಜಿಸುತ್ತದೆ

ಸದ್ಯದಲ್ಲೇ ಪರೀಕ್ಷೆ ಕುರಿತಂತೆ ಸಮಗ್ರ ಮಾಹಿತಿಯನ್ನು ಬಿಡುಗಡೆ ಮಾಡಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಏಜಿನ್ಟಿ ಎನ್ ಟಿಎ ತಿಳಿಸಿದೆ ಅಭ್ಯರ್ಥಿಗಳು ಪರೀಕ್ಷೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳಲು ಆಗಾಗ್ಗೆ ಎನ್ ಟಿಎ ವೆಬ್ ಸ್ಟೆಟ್ ಗೆ ಭೇಟಿ ನೀಡುವಂತೆ ಏಜೆನ್ಸಿ ಸಲಹೆ ಮಾಡಿದೆ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಕಾರ್ಯ ಆರಂಭವಾಗಿದ್ದು ರಾಜಕೀಯ ಪಕ್ಷಗಳಲ್ಲಿ ಬಿರುಸಿನ ಚಟುವಟಿಕೆ ನಡೆಯುತ್ತಿದೆ

ಎಐಎಡಿಎಂಕೆ ವಲಯದಲ್ಲಿ ಪಕ್ಷದ ಜಿಂಟಿ ಸಂಚಾಲಕ ಹಾಗೂ ತಮಿಳುನಾಡು ಮುಖ್ಯಮಂತ್ರಿ ಎಡಪ್ಸಾದಿ ಪಳನಿಸಾಮಿ ಸೇಲಂನಲ್ಲಿ ನಿನ್ನೆ ಚುನಾವಣಾ ಪ್ರಚಾರ ಆರಂಭಿಸಿದ್ದಾರೆ ಪಕ್ಷದ ಸಂಚಾಲಕ ಮತ್ತು ಉಪಮುಖ್ಯಮಂತ್ರಿ ಓ ಪನ್ವೀರ್ ಸೆಲ್ವಂ ಬೋದಿನಾಯಕನೂರು ಕ್ಷೇತ್ರದಿಂದ ಸ್ವರ್ಧಿಸಲು ನಾಮಪತ್ರ ಸಲ್ಲಿಸಿದ್ದಾರೆ ಎಐಎಡಿಎಂಕೆ ನಾಳೆ ತನ್ನ ಚುನಾವಣಾ ಪ್ರಣಾಳಿಕೆ ಬಿದುಗಡೆ ಮಾಡುವ ನಿರೀಕ್ಷೆ ಇದೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಇಂದಿನಿಂದ ಮೂರು ದಿನಗಳ ಉತ್ತರವ್ರದೇಶದ ಪೂರ್ವಾಂಚಲ ಪ್ರವಾಸ ಕೈಗೊಳ್ಳಲಿದ್ದಾರೆ ಈ ವೇಳೆ ಅವರು ಸೋನ್ ಭದ್ರಾ ಮತ್ತು ಮಿರ್ಜಾಪುರ್ ಜಿಲ್ಲೆಗಳಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ

ಇಂದು ಮೊದಲು ಕಾಶಿಗೆ ತಲುಪಲಿರುವ ರಾಷ್ಟಪತಿ ಅಲ್ಲಿ ವಿಶ್ವನಾಥ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವರು ಬಳಿಕ ಗಂಗಾ ನದಿಯ ತಟದ ದಶಾಶ್ಲಮೇಧ ಘಾಟ್ ನಲ್ಲಿ ವಿಶ್ವವಿಖ್ಯಾತ ಗಂಗಾರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ನಾಳೆ ಅವರು ಸೋನ್ ಭದ್ರಾ ಜಿಲ್ಲೆಯಲ್ಲಿ ನಡೆಯಲಿರುವ ಬನವಾಸಿ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಮತ್ತು ಸೇವಾ ಕುಂಜ್ ಆಶ್ರಮದ ಹೊಸ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸುವರು

ಅವರು ನಿನ್ನೆ ರಾತಿ ಜಾಗತಿಕ ಆಯುರ್ವೇದ ಉತ್ಸವವನ್ನು ಉದ್ಗೇಶಿಸಿ ಮಾತನಾಡಿ ಜನರಿಗೆ ಇದೀಗ ಆಯುರ್ವೇದ ಲಾಭ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಳದ ಪಾತ್ರದ ಬಗ್ಗೆ ಅರಿವಾಗುತ್ತಿದೆ ಎಂದರು ಸದ್ಯದ ಸ್ಥಿತಿಯಲ್ಲಿ ಆಯುರ್ವೇದ ಮತ್ತು ಸಾಂಪ್ರದಾಯಿಕ ವೈದ್ಯ ಪದ್ದತಿಗಳನ್ನು ಜಾಗತಿಕವಾಗಿ ಇನ್ನೂ ಹೆಚ್ಚು ಜನಪ್ರಿಯಗೊಳಿಸಲು ಇದು ಸಕಾಲ ಎಂದು ಪ್ರಧಾನ ಮಂತ್ರಿ ಹೇಳಿದರು ವಿಶ್ವ ಆರೋಗ್ಯ ಸಂಸ್ದೆ ಕೂಡಾ ಭಾರತದಲ್ಲಿ ಸಾಂಪ್ರದಾಯಿಕ ವೈದ್ಯಕೀಯ ಪದ್ದತಿಗಳ ಜಾಗತಿಕ ಕೇಂದ್ರಗಳನ್ನು ಸ್ಥಾಪಿಸುವುದಾಗಿ ಘೋಷಿಸಿದೆ ಹಾಗಾಗಿ ನಾನಾ ರಾಷ್ಟ್ರಗಳ ವಿದ್ಯಾರ್ಥಿಗಳು ಭಾರತಕ್ಕೆ ಬಂದು ಆಯುರ್ವೇದ ಹಾಗೂ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಯತಿಗಳನ್ನು ಕಲಿಯಬಹುದಾಗಿದೆ ವಿಶ್ವವ್ಯಾಪಿ ಯೋಗಕ್ಷೇಮದ ಬಗ್ಗೆ ಚಿಂತಿಸಲು ಇದು ಸೂಕ್ತ ಸಮಯ ಎಂದರು ಕಡಿಮೆ ವೆಚ್ಚದ ಸೇವೆಗಳ ಮೂಲಕ ಆಯುಷ್ ವೈದ್ಯಕೀಯ ಪದ್ದತಿಯನ್ನು ಉತ್ತೇಜಿಸಲು ರಾಷ್ಟೀಯ ಆಯುಷ್ ಮಿಷನ್ನನ್ನು ಆರಂಭಿಸಲಾಗಿದೆ ಆಯುರ್ವೇದ ಪ್ರತಿಯೊಂದು ಆಯಾಮದ ಬಗ್ಗೆ ಗಮನಹರಿಸಲಿದೆ ಮತ್ತು ಅದು ಸಮಗ್ರ ಮಾನವ ವಿಜ್ಞಾನವನ್ನು ಬಣ್ಣಿಸಲಿದೆ ಎಂದು ಪ್ರಧಾನ ಮಂತ್ರಿ ಹೇಳಿದರು ಗ್ರಹಗಳಿಂದ ನಕ್ಷತ್ರದ ವರೆಗೆ ದೈಹಿಕ ಸಾಮರ್ಥ್ಯದಿಂದ ಮಾನಸಿಕ ಯೋಗಕ್ಷೇಮದ ವರೆಗೆ ಆಯುರ್ವೇದ ಮತ್ತು ಸಾಂಪ್ರದಾಯಿಕ ವೈದ್ಯಕೀಯ ಪದ್ದತಿಗಳ ಪ್ರಭಾವ ಮತ್ತು ಪರಿಣಾಮ ಅತ್ಯಂತ ಮಹತ್ವದ್ದಾಗಿದೆ ಎಂದು ಪ್ರಧಾನಿ ಹೇಳಿದರು ಆಯುರ್ವೇದ ಜಗತ್ತಿನಲ್ಲಿ ದುಡಿಯುತ್ತಿರುವವರ ಕಾರ್ಯವನ್ನು ಪ್ರಶಂಸಿದ ಪ್ರಧಾನಮಂತ್ರಿ ಯೋಗಕ್ಷೇಮ ಪ್ರವಾಸೋದ್ಯಮವನ್ನು ಜನಪ್ರಿಯಗೊಳಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ

ನಿನ್ನೆ ನಡೆದ ಕ್ಲಾಡ್ ದೇಶಗಳ ನಾಯಕರ ಮೊದಲ ಸಭೆಯಲ್ಲಿ ಈ ಜಂಟಿ ಬದ್ಗತೆ ಪ್ರಕಟಿಸಲಾಗಿದೆ ಭಾರತದಲ್ಲಿ ತಯಾರಿಸಲಾಗುವ ಒಂದೇ ಡೋಸ್ ಜಾನ್ಸನ್ ಜಾನ್ಸನ್ ಉತ್ವನ್ನ ಇದಾಗಿರುತ್ತದೆ ವರ್ಚುವಲ್ ಶೃಂಗಸಭೆ ಮುಗಿದ ಕೂಡಲೇ ಮಾತನಾಡಿದ ಅಮೆರಿಕದ ರಾಷ್ಟೀಯ ಭದ್ರತಾ ಸಲಹೆಗಾರ ಜೇಕ್ ಸುಲಿವಾನ್ ಭಾರತೀಯ ತಯಾರಿಕೆ ಅಮೆರಿಕ ತಂತ್ರಜ್ಞಾನ ಜಪಾನ್ ಮತ್ತು ಅಮೆರಿಕದ ಹಣಕಾಸು ವ್ಯವನ್ನೆ ಹಾಗೂ ಆಸ್ಟ್ರೇಲಿಯಾದ ಮೂಲ ಸೌಕರ್ಯದೊಂದಿಗೆ ಒಂದು ಶತಕೋಟಿ ಡೋಸ್ ಲಸಿಕೆ ಪೂರೈಕೆಗೆ ಈ ದೇಶಗಳು ಸಮ್ಮತಿಸಿವೆ ಎಂದು ಹೇಳಿದರು ಈ ಲಸಿಕೆಗಳು ಆಸಿಯಾನ್ ದೇಶಗಳು ಹಾಗೆಯೇ ಪೆಸಿಫಿಕ್ ಮತ್ತು ಇನ್ನಿತರ ದೇಶಗಳಿಗೆ ಪೂರೈಕೆವಾಗಲಿದೆ ಎಂದು ಅವರು ತಿಳಿಸಿದರು ಇಂಡೋ ಪೆಸಿಫಿಕ್ ಭಾಗದ ಸಮಗ್ರ ಅಭಿವೃದ್ದಿ ಮತ್ತು ಮುಕ್ತವಾತಾರವರಣ ನಿರ್ಮಾಣಕ್ಕೆ ಭಾರತ ತನ್ನ ಬದ್ದತೆಯನ್ನು ಪುನರಿಚ್ಚರಿಸಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇಂಡೋ ಪೆಸಿಫಿಕ್ ಭಾಗದಲ್ಲಿ ಶಾಂತಿ ಸ್ಹಿರತೆ ಹಾಗೂ ಏಳಿಗೆಯನ್ನು ಸಾಧಿಸುವುದು ಲಸಿಕೆ ಹವಾಮಾನ ವೈಫರೀತ್ಯ ನಿರ್ಣಾಯಕ ತಂತ್ರಜ್ಞಾನಗಳು ಜಾಗತಿಕ ಒಳಿತಿಗಾಗಿ ಕ್ವಾಡ್ ಅನ್ನು ಸಕಾರಾತ್ಮಕ ಶಕ್ತಿಯನ್ನಾಗಿ ಮಾಡಲಿವೆ ಎಂದು ಹೇಳಿದ್ದಾರೆ

ಆ ಮೂಲಕ ಜಪಾನ್ ಅಮೆರಿಕಾ ಆಸ್ಟ್ರೇಲಿಯಾಗಳಿಗೆ ತಮ್ಮ ಲಸಿಕೆ ಸಾಮರ್ಥ್ಯ ಬಲವರ್ಧನೆಗೆ ಭಾರತ ನೆರವು ನೀಡಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಮೊದಲ ಕ್ವಾಡ್ ಶೃಂಗಸಭೆಯಲ್ಲಿ ಅಮೆರಿಕಾ ಅಧ್ಯಕ್ಷ ಜೋ ಬೈಡನ್ ಆಸ್ಟೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್ ಮತ್ತು ಜಪಾನ್ ಪ್ರಧಾನಿ ಯೊಶಿಹಿದೆ ಸುಗಾ ಅವರೊಂದಿಗೆ ಫಲಪ್ರದ ಮಾತುಕತೆ ನಡೆಸಲಾಯಿತು ಎಂದು ನರೇಂದ್ರ ಮೋದಿ ತಿಳಿಸಿದ್ದಾರೆ

ಜೈಸಲ್ಮೇರ್ ಬಿಕಾನೆರ್ ಹೆದ್ದಾರಿಯಲ್ಲಿ ಗಾಡ್ನಾ ಗ್ರಾಮದ ಬಳಿ ಇಂದು ಮುಂಜಾನೆ ದೆಹಲಿಯಿಂದ ಬರುತ್ತಿದ್ದ ಪ್ರವಾಸಿಗರಿದ್ದ ಮಿನಿ ಬಸ್ ಟ್ರಕ್ವೊಂದಕ್ಕೆ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿದೆ ಈ ಪ್ರವಾಸಿಗರು ಜೈಸಲ್ಟೇರ್ಗೆ ಭೇಟಿ ನೀಡಿ ಹಿಂದಿರುಗುತ್ತಿದ್ದರು